ಹೆಡ್ ಅತ್ಯಾಚಾರ ಪ್ರಕರಣಗಳ ವಿರುದ್ದ ದೇಶಾದ್ಯಂತ ತೀವ್ರ ಆಕ್ರೋಶ ವ್ಯಕ್ತವಾದ ದೆನ್ನಲ್ಲೇ ಮಕ್ಕಳ ಮೇಲಿನ ಅತ್ಲಾಚಾರಿಗಳಿಗೆ ಗಲ್ಲು ತಿಕ್ಷೆ ವಿಧಿಸುವ ತಿದ್ದುಪಡಿ ಮಸೂದೆಯನ್ನು ಲೋಕಸಭೆಯಲ್ಲಿ ಅಂಗೀಕರಿಸಲಾಗಿದೆ

ಗರಿಷ್ನ ಪ್ರಮಾಣದ ಶಿಕ್ಷೆಯಾಗಿ ಜೀವವಾಧಿ ಶಿಕ್ಷೆ ವಿಧಿಸಬಹುದಾಗಿದೆ ಅತ್ಲಾಚಾರ ಪ್ರಕರಣಗಳ ವಿಚಾರಣೆಯನ್ನು ಎರಡು ತಿಂಗಳ ಒಳಗಾಗಿ ಪೂರ್ಣಗೊಳಿಸಲು ಕಾಯಿದೆಯಲ್ಲಿ ತಿಳಿಸಲಾಗಿದೆ ಅಪ್ರಾಪ್ತ ಬಾಲಕಿಯರಿಗೆ ರಕ್ಷಣೆ ಒದಗಿಸುವ ಉದ್ದೇಶದಿಂದ ಈ ತಿದ್ಲುಪಡಿ ಮಸೂದೆ ಮಂಡಿಸಲಾಗಿದೆ ಎಂದು ಸುಮಾರು ಎರಡು ಗಂಟೆಗಳ ಚರ್ಚೆಯ ಬಳಿಕ ಗ್ಲಹ ಖಾತೆ ರಾಜ್ಲ ಸಚಿವ ಕಿರಣ್ ರಿಜಿಜು ತಿಳಿಸಿದ್ದಾರೆ

ಈ ತಿದ್ದುಪಡಿ ಮಸೂದೆಯಲ್ಲಿ ಮಕ್ಕಳ ಮೇಲೆ ಅತ್ಲಾಚಾರ ನಡೆಸಿದರೆ ಗಲ್ಲು ಶಿಕ್ಷೆ ಹಾಗೂ ಇಂತಹ ಪ್ರಕರಣಗಳ ತ್ವರಿತ ವಿಚಾರಣೆ ನಡೆಯಬೇಕೆಂಬ ಅಂಶವನ್ನು ಸೇರಿಸಲಾಗಿದೆ ಇಂಥ ಪ್ರಕರಣಗಳ ವಿಚಾರಣೆಗಾಗಿ ತ್ವರಿತ ನ್ನಾಯಾಲಯಗಳನ್ನು ಸ್ಲಾಪಿಸಲಾಗುವುದು ಎಂದು ಸಚಿವರು ತಿಳಿಸಿದ್ದಾರೆ ಮಹಿಳಾ ನ್ಯಾಯಮೂರ್ತಿಗಳು ವಿಚಾರಣೆ ನಡೆಸಲಿದ್ದು ಹೇಳಿಕೆಗಳನ್ನು ಮಹಿಳಾ ಪೊಲೀಸ್ ಅಧಿಕಾರಿಗಳು ದಾಖಲಿಸಿಕೊಳ್ಳಲು ಅವಕಾಶ ಕಲ್ಷಿಸಲಾಗಿದೆ ಎಂದು ಕಿರಣ್ ರಿಜಿಜು ಮಾಹಿತಿ ನೀಡಿದ್ದಾರೆ ಹೆಡ್ ಸಾಮೂಹಿಕವಾಗಿ ಪಲ್ಲೆ ನಡೆಸಿ ಹತ್ಲೆ ಮಾಡುವ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿರುವ ಕೇಂದ್ರ ಸರಕಾರ ಹಲ್ಲೆ ನಡೆಸುವವರ ವಿರುದ್ದ ಕಠಿಣ ಕಾನೂನು ಕ್ರಮ ಜರುಗಿಸಲು ಮುಂದಾಗಿದೆ ಸಾಮೂಹಿಕ ಹಲ್ಲೆ ನಡೆಸುವವರಿಗೆ ಗಲ್ಲು ಶಿಕ್ಷೆ ವಿಧಿಸುವ ನಿಯಮ ಜಾರಿಗೆ ತರಲು ಅವಕಾಶ ಕಲ್ಪಿಸುವ ತಿದ್ದುಪಡಿ ಮಸೂದೆ ಮಂಡಿಸುವ ಪ್ರಸ್ತಾವ ಇದೆ ಎಂದು ಗೃಹ ಖಾತೆ ರಾಜ್ಯ ಸಚಿವ ಹನ್ಸ್ರಾಜ್ ಆಹಿರ್ ತಿಳಿಸಿದ್ದಾರೆ ಸಾಮೂಹಿಕವಾಗಿ ಹಲ್ಲೆ ನಡೆಸಿ ಹತ್ಯೆ ಮಾಡುವುದು ಅಕ್ಷಮ್ಯ ಅಪರಾಧ ಇದನ್ನು ಯಾವುದೇ ಸಮಾಜ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಎಂದು ಸಚಿವರು ತಿಳಿಸಿದ್ದಾರೆ ಮಹಾರಾಷ್ಪದ ನಿಯೋಗದ ಪ್ರತಿನಿಧಿಗಳ ಜತೆ ಮಾತನಾಡಿದ ನಂತರ ಪನ್ಸ್ರಾಜ್ ಆಹಿರ್ ಈ ವಿಷಯ ತಿಳಿಸಿದರು

ಹೆಡ್ ಸೇನಾ ಪಡೆಗಳಿಗೆ ಕಾಲಮಿತಿಯಲ್ಲಿ ಶಸ್ತಾಸ್ತಗಳನ್ನು ಪೂರೈಕೆ ಮಾಡಲು ಹೊಸ ಮಾರ್ಗಸೂಚಿಗಳನ್ನು ಜಾರಿಗೆ ತರಲು ರಕ್ಷಣಾ ಖರೀದಿ ಮಂಡಳಿ ಅನುಮೋದನೆ ನೀಡಿದೆ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ನೇತೃತ್ವದಲ್ಲಿ ನಡೆದ ರಕ್ಷಣಾ ಶಸ್ತಾಸ್ತ ಖರೀದಿ ಮಂಡಳಿಯ ಸಭೆಯಲ್ಲಿ ಈ ಕುರಿತು ತೀರ್ಮಾನ ಕೈಗೊಳ್ಳಲಾಗಿದೆ ಸೇನಾ ಪಡೆಗಳಿಗೆ ಅಗತ್ಯವಿರುವ ಶಸ್ತಾಸ್ತಗಳನ್ನು ಅಂತಾರಾಷ್ಟೀಯ ಗುಣಮಟ್ಟದೊಂದಿಗೆ ದೇಶೀಯವಾಗಿ ನಿರ್ಮಾಣ ಮಾಡುವ ಹಾಗೂ ರಕ್ಷಣಾ ಕೈಗಾರಿಕೆ ವ್ಯವಸ್ವೆಯನ್ನು ಸುಭದ್ರಗೊಳಿಸಲು ಮಾರ್ಗಸೂಚಿಗಳನ್ನು ನಿಗದಿಪಡಿಸಲಾಗಿದೆ ಮೇಕ್ ಇನ್ ಇಂಡಿಯಾ ಯೋಜನೆಗೆ ಹೆಚ್ಚು ಉತ್ತೇಜನ ನೀಡಲು ರಕ್ಷಣಾ ವಲಯ ಮುಂದಾಗಿದೆ ಎಂದು ಸಚಿವಾಲಯದ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ನೌಕಾಪಡೆಗೆ ಅತ್ಯಾಧುನಿಕ ಹೆಲಿಕಾಪ್ಪರ್ಗಳನ್ನು ಖರೀದಿಸಲು ರಕ್ಷಣಾ ಖರೀದಿ ಮಂಡಳಿ ಒಪ್ಪಿಗೆ ನೀಡಿದೆ ಬಿಜೆಪಿ ಸಂಸದೀಯ ಮಂಡಳಿ ಸಭೆ ಇಂದು ಬೆಳಗ್ಗೆ ನವದೆಹಲಿಯಲ್ಲಿ ನಡೆಯಲಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪಕ್ಷದ ಹಿರಿಯ ನಾಯಕರು ಸಭೆಯಲ್ಲಿ ಪಾಲ್ಗೊಕ್ಳಲಿದ್ದಾರೆ ಯಾವುದೇ ನಿರ್ದಿಷ್ಟ ವಿಷಯದ ಕುರಿತು ಸಭೆ ನಡೆಸುತ್ತಿಲ್ಲ ಎಂದು ಮೂಲಗಳು ತಿಳಿಸಿವೆ

ಸಾರ್ವತ್ರಿಕ ಚುನಾವಣೆಯಲ್ಲಿ ಇಮ್ರಾನ್ ಖಾನ್ ನೇತೃತ್ವದ ಪಿಟಿಐ ಪಕ್ಷ ಏಕೈಕ ದೊಡ್ಡ ಪಕ್ಷವಾಗಿ ಹೊರ ಹೊಮ್ಬಿರುವುದಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ ಪ್ರಧಾನಿ ಮೋದಿ ಅವರು ಪಾಕಿಸ್ತಾನದಲ್ಲಿ ಪ್ರಜಾಪ್ರಭುತ್ವ ಮತ್ತಷ್ಟು ಆಳವಾಗಿ ಬೇರೂರಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿರುವುದಾಗಿ ಪ್ರಧಾನಿ ಕಚೇರಿ ಪ್ರಕಟಣೆಯಲ್ಲಿ ತಿಳಿಸಿದೆ ಈ ವೇಳೆ ನೆರೆಯ ರಾಷ್ಟಗಳೊಂದಿಗೆ ಸ್ನೇಹ ಸಂಬಂಧ ಶಾಂತಿ ಮತ್ತು ಅಭಿವೃದ್ದಿಯ ಕುರಿತಾದ ತಮ್ಮ ದೃಷ್ಟಿಕೋನವನ್ನು ಪ್ರಧಾನಿ ಮೋದಿ ಪುನರುಚ್ಚರಿಸಿದ್ದಾರೆ

ಹೆಡ್ ಭಾರತ ಮತ್ತು ಅಮೆರಿಕ ನಡುವಿನ ವ್ಯವಹಾರ ಸುಗಮವಾಗುವ ನಿಟ್ಟನಲ್ಲಿ ಅಮೆರಿಕ ರಫ್ತು ನಿಯಮಗಳನ್ನು ಸಡಿಲಗೊಳಿಸಿದೆ

ಅತ್ಯಾಧುನಿಕ ತಂತ್ರಜ್ಞಾನದ ವಸ್ತುಗಳನ್ನು ರಫ್ತು ಮಾಡಲು ಇದು ಅನುಕೂಲವಾಗಲಿದೆ ವಾಷಿಂಗ್ಟನ್ನಲ್ಲಿ ಈ ವಿಷಯವನ್ನು ವಾಣಿಜ್ಯ ಸಚಿವ ವಿಲ್ಬುರ್ ರಾಸ್ ತಿಳಿಸಿದರು

ಈ ನಿಟ್ಟಿನಲ್ಲಿ ರಫ್ತು ನಿಯಮಗಳನ್ನು ಸಡಿಲಗೊಳಿಸಲಾಗಿದೆ ಎಂದು ಅವರು ತಿಳಿಸಿದರು

ಅಮೆರಿಕ ಮತ್ತು ಅದರ ಒಕ್ಕೂಟ ಹಾಗೂ ಪಾಲುದಾರರಿಂದ ಅತ್ಯಾಧುನಿಕ ಸರಕು ಮತ್ತು ತಂತ್ರಜ್ವಾನವನ್ನು ಭಾರತ ಖರೀದಿಸಬಹುದಾಗಿದೆ ಸರಕು ಮತ್ತು ಸೇವಾ ತೆರಿಗೆ ರಿಟರ್ನ್ಸ್ ಸಲ್ಲಿಸಲು ಅನುಕೂಲವಾಗುವಂತೆ ಎರಡು ಹೊಸ ಅರ್ಜಿಗಳನ್ನು ಕೇಂದ್ರ ಸರಕಾರ ಜಾರಿಗೆ ತಂದಿದೆ ಸಹಜ್ ಮತ್ತು ಸುಗಮ್ ಎಂಬ ಎರಡು ಅರ್ಜಿಗಳನ್ನು ಭರ್ತಿ ಮಾಡಲು ಹಾಗೂ ಪಾಲುದಾರರು ತಮ್ನ ಅಭಿಪ್ರಾಯಗಳನ್ನು ಸಲ್ಲಿಸಬಹುದಾಗಿದೆ ಕೇಂದ್ರ ತೆರಿಗೆ ಮತ್ತು ಕಸ್ವಮ್ಸ್ ಮಂಡಳಿ ಈ ಡ್ರಾಫ್ಟ್ ರಿಟರ್ನ್ಸ್ ಅರ್ಜಿಗಳನ್ನು ಪರಿಚಯಿಸಿದೆ ಗ್ರಾಹಕರಿಗೆ ಮಾತ್ರ ಸರಕು ಪೂರೈಸುವ ಕಂಪನಿಗಳು ಸಹಜ್ ಅರ್ಜಿಗಳನ್ನು ಭರ್ತಿ ಮಾಡಬೇಕಾಗುತ್ತದೆ ಕಂಪನಿಗಳಿಗೆ ಮತ್ತು ನೇರವಾಗಿ ಗ್ರಾಪಕರಿಗೆ ಸರಕು ಪೂರೈಸುವ ಕಂಪನಿಗಳು ಸುಗಮ್ ಅರ್ಜಿಗಳನ್ನು ಭರ್ತಿ ಮಾಡಬೇಕಾಗುತ್ತದೆ

ಕೇಂದ್ರ ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಹೊಸ ತಂತ್ರಾಂಶವನ್ನು ಪರಿಚಯಿಸಿದೆ ಸ್ನ್ಯಾನ್ ಮಾಡಿರುವ ದಾಖಲೆಗಳಲ್ಲಿರುವ ಅಕ್ಷರಗಳನ್ನು ಎಡಿಟ್ ಮಾಡಲು ಅನುಕೂಲವಾಗುವ ಇ ಅಕ್ಷರಯಾನ್ ಎಂಬ ಸಾಫ್ಲೆವೇರ್ ಅನ್ನು ಅಭಿವೃದ್ದಿಪಡಿಸಲಾಗಿದೆ ಸಚವಾಲಯದ ವೆಬ್ಸ್ನೆಟ್ನಿಂದ ಇದನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದೆ ಸ್ಟಾನ್ ಮಾಡಿರುವ ದಾಖಲೆಗಳನ್ನು ಸಂಪೂರ್ಣವಾಗಿ ಎಡಿಟ್ ಮಾಡಲು ಅನುಕೂಲವಾಗಲಿದೆ ಯೂನಿಕೋಡ್ ಅಕ್ಸರಗಳಲ್ಲಿ ಎಡಿಟ್ ಮಾಡಬಹುದಾಗಿದೆ ಈ ಹೊಸ ತಂತ್ರಾಂಶದ ಮೂಲಕ ಕನ್ನಡ ಹಿಂದಿ ಮಲಯಾಳಂ ಗುರ್ಮುಖಿ ತಮಿಳು ತಮಿಳು ಅಸ್ವಾಮೀಸ್ ಭಾಷೆಗಳಲ್ಲಿ ಎಡಿಟ್ ಮಾಡಬಹುದಾಗಿದೆ

ನಾಯಕ ನಿಪುನ್ ಧನಂಜಯ ಸಾರಥ್ಯದಲ್ಲಿ ಉತ್ತಮ ಚೌಲಿಂಗ್ ನೀಡಿದ್ದ ತಂಡ ಆತಿಥೇಯ ತಂಡವನ್ನು ಮಣಿಸುವಲ್ಲಿ ಸಫಲವಾಯಿತು